ವಿವೇಕಾನಂದ ಅವರ ಜನ್ನ ದಿನಾಚರಣೆ ಸಂದರ್ಭದಲ್ಲಿ ದೇಶಾದ್ಯಂತ ಪಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸ್ವಾಮಿ ವಿವೇಕಾನಂದ ಅವರ ಪೂರ್ವಜರ ನಿವಾಸವಿರುವ ಉತ್ತರ ಕೊಲ್ಲತಾದಲ್ಲೂ ವಿಶೇಷ ಕಾರ್ಯಕ್ರಮ ಹಮ್ಕೊಳ್ಳಲಾಗಿದೆ ಕೊಲ್ಲತಾದ ದೇಲೂರು ಮಠದಲ್ಲಿ ನಡೆದ ಶ್ರಧಾನ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ಸ್ನಾಮಿ ವಿವೇಕಾನಂದ ಅವರ ಕನಸಿನ ದೇಶ ನಿರ್ಮಾಣಕ್ಕೆ ಯುವಜನರ ಸಹಕಾರದ ಅಗತ್ಯವಿದೆ ಅವರ ಬೋಧನೆಗಳು ಇಂದಿನ ಪೀಳಿಗೆಗೂ ಪ್ರಸ್ತುತವಾಗಿದೆ ಎಂದು ಹೇಳದರು ಸ್ವಾಮಿ ವೇಕಾನಂದ ಭಾರತದ ತ್ರೇಷ್ನ ತತ್ತಚ್ಚಾನಿ ಹಾಗೂ ಚಿಂತಕರಾಗಿದ್ದು

ಬೆಂಗಳೂರಿನಲ್ಲಿ ನಡೆದ ಶ್ರಧಾನ ಸಮಾರಂಭವನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉದ್ವಾಟಿಸಿ ಯುವಜನತೆಗೆ ಸ್ವಾಮಿ ವಿವೇಕಾನಂದ ಅವರ ಚಿಂತನೆ ಹಾಗೂ ಜೀವನ ಸಂದೇಶ ಸಾರವನ್ನು ತಿಳಿಸಿದರು ಸಮಾರಂಭ ಉದ್ದೇತಿಸಿ ಮಾತನಾಡಿದ ಮುಖ್ಯಮಂತ್ರಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿನ ಲೀಡ್ ಸರ್ಕಾರಿ ಶ್ರಥಮ ದರ್ಜಿ ಕಾಲೇಜುಗಳಲ್ಲಿ ಯುವ ಸಬಲೀಕರಣ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತಿದೆ ವಿದ್ಯಾರ್ಥಿಗಳಿಗೆ ತಜ್ಜರಿಂದ ಉದ್ಯೋಗ ಮಾರ್ಗದರ್ಶನ ನಾಯಕತ್ವ ತರಬೇತಿ ಭಾಷಾಜ್ಣಾನ ಮತ್ತು ಮಾನವೀಯ ಮೌಲ್ನಗಳ ಕುರಿತು ಡಿಡಿ ಚಂದನದಲ್ಲಿ ಪ್ರತಿ ಭಾನುವಾರ ಅರಿವಿನ ದಾರಿ ಕಾರ್ಯಕ್ರಮ ಪ್ರಸಾರ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಥಮ ಪದವಿ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ನಾರ್ಥಿಗಳಿಗೆ ಸಾಂಕೇತಿಕವಾಗಿ ಉಚಿತ ಲ್ಲಾಪ್ ಟ್ಲಾಪ್ ವಿತರಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ವಾಮಿ ವಿವೇಕಾನಂದ ಜನ್ನ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಉದ್ಘಾಟಿಸಿ ಮಾತನಾಡಿ ಯುವ ಶಕ್ತಿ ಇಂದಿನ ಸ್ಪರ್ಧಾತ್ತಕ ಸವಾಲುಗಳನ್ನು ಎದುರಿಸಲು ಸನ್ನದ್ದರಾಗಬೇಕು ಎಂದು ತಿಳಿಸಿದರು ಪುಷ್ಪಾಂಜಲಿ ಮಹರ್ಷಿ ಆಶ್ರಮದ ದಿವ್ಯಜ್ಞಾನಾನಂದ ಸ್ವಾಮೀಜಿ ವಿದ್ಯಾರ್ಥಿಗಳಗೆ ಸ್ವಾಮಿ ವಿವೇಕಾನಂದರ ಆದರ್ಶ ತತ್ವ ಸಿದ್ದಾಂತಗಳ ಕುರಿತು ಪ್ರವಚನ ನೀಡಿದರು ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಕೇಂದ್ರ ಉದ್ವಾಟಸಲಾಯಿತು ಶ್ರಥಮ ಪದವಿ ತರಗತಿ ವಿದ್ವಾರ್ಥಿಗಳಿಗೆ ಉಚಿತ ಲ್ಲಾಪ್ಟಾಪ್ ವಿತರಿಸಲಾಯಿತು ದೊಡ್ಡಬಳ್ಳಾಪುರ ಶಾಸಕ ಟ ವೆಂಕಟರಮಣಯ್ನ ಬೆಂಗಳೂರು ಗ್ರಮಾಂತರ ಜಿಲ್ಲಾ ಪಂಚಾಯತ್ ಅಧಕ್ಷೆ ಜಯಮ್ನ ಜಲ್ಲಾ ಪಂಚಾಯತ್ ಮುಖ್ನ ಕಾರ್ಯನಿರ್ವಹಣಾಕಾರಿ ಎನ್ ಎಂ ನಾಗರಾಜು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕಿ ಆರ್ ಗೀತಾ ಮತ್ತಿತ್ತರರು ಉಪ್ಲಿತರಿದ್ದರು ಮೈಸೂರಿನಲ್ಲಿ ಸ್ವಾಮಿ ವಿವೇಕಾನಂದ ಜನ್ನದಿನೋತ್ವವ ಆಚರಣೆ ಅಂಗವಾಗಿ ಪೌರತ್ವ ತಿದ್ದುಪಡಿ ಕಾಯದೆ ಸಿಎಎಗೆ ಬೆಂಬಲ ಸೂಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಂಜೆ ಕಾರ್ಡ್ ಅಭಿಯಾನ ಪಮ್ನಿಕೊಳ್ಳಲಾಗಿತ್ತುವಿವೇಕಾನಂದರ ಪುತ್ನಳಿಗೆ ಮಾಲಾರ್ಪಣೆ ಮಾಡಿದ ಬಿಜೆಪಿ ಶಾಸಕ ಎಸ್

ದಾವಣಗೆರೆ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರ ಉಪನ್ನಾಸ ಕಾರ್ಯಕ್ತಮಗಳನ್ನು ಹಮ್ನಿಕೊಂಡಿದ್ಲವು ನಗರದ ಸರ್ಕಾರಿ ಶ್ರಥಮ ದರ್ಜೆ ಕಾಲೇಜಿನಲ್ಲಿ ಶ್ರಮದಾನ ಕಾರ್ಯಕ್ರಮಕ್ಷೆ ಶಾಸಕ ಎಸ್

ರವೀಂದ್ರನಾಥ್ ಯೋಗ ನಡಿಗೆಗೆ ವಚನಾನಂದ ಸ್ವಾಮೀಜಿ ಚಾಲನೆ ನೀಡಿದರು ವಿಧಾನ ಪರಿಷತ್ನ ಮಾಜಿ ಮುಖ್ಯಸಚೇತಕ ಡಾ

ಎಚ್ ಶಿವಯೋಗಿ ಸ್ವಾಮಿ ಮತ್ತಿತರ ಗಣ್ಣರು ಉಪಸ್ಥಿತರಿದ್ದರು ಗದಗ್ನಲ್ಲಿ ಸ್ನಾಮಿ ವಿವೇಕಾನಂದ ಜನ್ನದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್

ಸಮಾರಂಭದಲ್ಲಿ ತೋಂಟದಾರ್ಯ ಮಠದ ಸಿದ್ದರಾಮ ಸ್ವಾಮೀಜಿ ಗದಗ ರಾಮಕೃಷ್ಣ ವಿವೇಕಾನಂದ ಆತ್ರಮದ ಸ್ವಾಮಿ ನಿರ್ಭಯಾನಂದ ಸ್ವಾಮೀಜಿ ವಿಧಾನ ಪರಿಷತ್ ಸದಸ್ಯ ಎಸ್

ಸಂಕನೂರ ಮತ್ತಿತರ ಗಣ್ಣರು ಭಾಗವಹಿಸಿದ್ದರು ಪೌರತ್ವ ತಿದ್ದುಪಡಿ ಕಾನೂನು ಪೌರತ್ವ ನೀಡುವುದೇ ಹೊರತು ಯಾವುದೇ ವ್ಯಕ್ತಿಯ ಪೌರತ್ವ ರದ್ದುಪಡಿಸುವುದಲ್ಲ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಕೊಲ್ಲತಾದ ದೇಲೂರು ಮಠದಲ್ಲಿ ನಡೆದ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ರಾಜಕೀಯ ಕಾರಣಕ್ಕಾಗಿ ಪೌರತ್ವ ತಿದ್ದುಪಡಿ ಕಾಯಿದೆ ಕುರಿತು ಗೊಂದಲ ಸೃಷ್ಟಿಸಲಾಗುತ್ತಿದೆ ಈ ಬಗ್ಗೆ ಸಾರ್ವಜನಿಕ ಜಾಗೃತಿ ಅತ್ಯಗತ್ಭವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಸಾರ್ವತ್ರಿಕ ಚುನಾವಣೆಯ ಸೋಲಿನಿಂದ ಕಂಗೆಟ್ಟರುವ ವಿರೋಧ ಪಕ್ಷ ಕಾಂಗ್ರೆಸ್ ಪೌರತ್ವ ತಿದ್ದುಪಡಿ ಕಾಯಿದೆ ಸಿಎಎ ಕುರಿತು ದೇಶದ ಜನರನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಲ್ನಾದ್ ಜೋಷಿ ಟೀಕಿಸಿದ್ದಾರೆ ರಾಯಚೂರಿನಲ್ಲಿಂದು ಪೌರತ್ನ ತಿದ್ದುಪಡಿ ಕಾಯಿದೆ ಕುರಿತ ಜಾಗೃತಿ ಸಮಾವೇತದಲ್ಲಿ ಮಾತನಾಡಿದ ಅವರು ನಾಗರಿಕತ್ವ ತಿದ್ದುಪಡಿ ಕಾಯಿದೆ ಪೌರತ್ವ ನೀಡುವ ಕಾನೂನಾಗಿದ್ದು

ಈ ತಿಂಗಳಾಂತ್ಯಕ್ಷ ಅಥವಾ ಫೆಬ್ರವರಿ ಮಧ್ಯ ಭಾಗದಲ್ಲಿ ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಸೈರುತ್ಯ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಅರ್ಪಣ ಗರ್ಗ್ ತಿಳಿಸಿದ್ದಾರೆ ಯುಎನ್ಎ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿನ ರಾಷ್ಟೀಯ ರೈಲ್ವೆ ಮಸ್ತು ಸಂಗ್ರಹಾಲಯದ ನಂತರ ದೇಶದ ಎರಡನೇ ರೈಲ್ವೆ ಸಂಗ್ರಹಾಲಯ ಇದಾಗಿದೆ ಎಂದು ಹೇಳಿದರು